ಕಾರ್ಯಕ್ರಮದಲ್ಲಿ ರಾಜ್ಯಸಭೆ ಉಪಸಭಾಪತಿ ಪರಿವಂತ್ ನಾರಾಯಣ್ ಸಿಂಗ್ ಕೇಂದ್ರ ಸಚಿವರಾದ ಅಮಿತ್ ಶಾ ಪ್ರಲ್ವಾದ್ ಜೋಶಿ ರಾಜನಾಥ್ ಸಿಂಗ್ ರವಿಶಂಕರ್ ಪ್ರಸಾದ್ ಹರ್ದೀಪ್ ಸಿಂಗ್ ಮರಿ ಮತ್ತಿತರ ಗಣ್ಣರು ಉಪಸ್ಸಿತರಿದ್ದರು ಕರ್ನಾಟಕದ ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಸ್ವಾವಲಂಬಿ ಭಾರತದ ಸೃಷ್ಷಿಗೆ ನೂತನ ಕಟ್ಲಡ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ನೂತನ ಸಂಸತ್ ಭವನದ ನಿರ್ಮಾಣಕ್ಕೆ ಇಂದು ಶಂಕು ಸ್ಟಾಪನೆ ನೇರವೇರಿಸಿರುವುದು ಭಾರತದ ಪ್ರಜಾತಂತ್ರ ವ್ಯವಸ್ವೆಯಲ್ಲಿ ಮೈಲಿಗಲ್ಲು ಆಗಿದೆ ಭಾರತೀಯರು ನಿರ್ಮಿಸುತ್ತಿರುವ ಈ ಕಟ್ನಡ ಭಾರತೀಯತೆಯ ಚಿಂತನೆಯನ್ನು ಪ್ರತಿಪಾದಿಸಲಿದೆ ಎಂದರು

ನೂತನ ಸಂಸತ್ ಭವನದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಇರುವುದರಿಂದ ಸಂಸದರ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಶತಮಾನಗಳ ಅನುಭವದ ಮೂಲಕ ಭಾರತೀಯ ಪ್ರಜಾತಂಕ್ರ ವ್ಯವಸ್ಥೆ ರೂಮಗೊಂಡಿದೆ ಎಂದು ಅವರು ಹೇಳಿದರು ಲೋಕಸಭಾ ಸ್ವೀಕರ್ ಓಂ ಜಿರ್ಲಾ ಈಗಿರುವ ಸಂಸತ್ ಭವನದ ಕಟ್ಟಡವನ್ನು ವಿಸ್ತರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನೂತನ ಸಂಸತ್ ಭವನವನ್ನು ನಿರ್ಮಿಸುವುದು ಅನಿವಾರ್ಯವಾಗಿದೆ ಮುಂಬರುವ ವರ್ಷಗಳಲ್ಲಿ ಸಂವಿಧಾನಾತ್ಸಕ ಕರ್ತವ್ಯಗಳನ್ನು ಯಶಸ್ತಿಯಾಗಿ ನಿಭಾಯಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಆತ್ನಿರ್ಭರ್ ಭಾರತ ನಿರ್ಮಾಣದ ಪ್ರಮುಖ ಭಾಗವಾಗಿ ಈ ನೂತನ ಕಟ್ನಡ ನಿರ್ಮಾಣವಾಗಲಿದೆ

ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಜನರ ಸಂಸತ್ ನಿರ್ಮಾಣಕ್ಕೆ ಉತ್ತಮ ಅವಕಾಶ ಸ್ಪಷ್ಷಿಯಾಗಿದೆ ನವಭಾರತ ನಿರ್ಮಾಣದ ಅಗತ್ಯಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸಂಸತ್ತಿನ ಹೊಸ ಕಟ್ಸಡ ನಿರ್ಮಾಣವಾಗಲಿದೆ ಈಗಿರುವ ಸಂಸತ್ ಭವನದ ಪಕ್ಕದಲ್ಲೇ ತ್ರಿಕೋನಾಕಾರದಲ್ಲಿ ಹೊಸ ಕಟ್ಟಡ ನಿರ್ಮಾಣವಾಗಲಿದೆ ಈಗಿರುವ ಲೋಕಸಭೆಯ ಸಭಾಂಗಣದ ಮೂರು ಪಟ್ಲು ದೊಡ್ಡದಾದ ಭವನ ನಿರ್ಮಾಣವಾಗಲಿದೆ ರಾಜ್ಯಸಭಾ ಕಟ್ಟಡವೂ ಹಾಲಿ ಕಟ್ಟಡಕ್ಕಿಂತ ದೊಡ್ಡದಿರಲಿದೆ ಪ್ರಾದೇಶಿಕ ಕಲೆ ಕಸೂತಿ ಜವಳಿ ವಾಸ್ತುಶಿಲ್ಪ ಸೇರಿದಂತೆ ಭಾರತೀಯ ಸಂಸ್ವತಿ ಮತ್ತು ವೈವಿಧ್ಯತೆಯ ಸಮ್ಮಿಲನದಲ್ಲಿ ಆಂತರಿಕ ವಿನ್ಕಾಸ ರೂಮಗೊಳ್ಳಲಿದೆ ವಿದ್ಯುಕ್ ಸಂಪರ್ಕಕ್ಕೆ ಪಸಿರು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಸಲಾಗುತ್ತಿದೆ ಸುಧಾರಿತ ತಂತ್ರಜ್ಞಾನದ ದೃಶ್ಯ ಶಾವ್ಯ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ ಆರಾಮದಾಯಕ ಆಸನ ವ್ಯವಸ್ಟೆ ತುರ್ತು ನಿರ್ಗಮನ ವ್ಯವಸ್ಟೆ ಮತ್ತಿತರ ಸಕಲ ಸೌಲಭ್ಯಗಳು ಈ ಕಟ್ಟಡದಲ್ಲಿ ರೂಪುಗೊಳ್ಳಲಿವೆ

ದೆಪಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಂಡಿ ವ್ನವಸ್ಲೆಯ ಹಿಡಿತದಿಂದ ರೈತರಿಗೆ ಮುಕ್ತಿ ದೊರಕಿಸಲು ಸರ್ಕಾರ ಬಯಸಿದೆ ಇದೇ ಕಾರಣಕ್ನಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಮಂಡಿ ಹೊರಗೆ ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ತಮಗೆ ಇಷ್ಲ ಬಂದ ದರಕ್ಷೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಕೃಷಿ ಕಾಯ್ದೆಗಳಲ್ಲಿನ ಅಂತಗಳ ಬಗ್ಗೆ ರೈತರು ವ್ಯಕ್ತಪಡಿಸಿರುವ ಆಕ್ಷೇಪಗಳ ಕುರಿತು ಮುಕ್ತ ಮನಸ್ಸಿನಿಂದ ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಪಿಎಂಸಿಗಳು ಅಥವಾ ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಿ ಕೃಷಿ ಕಾಯ್ದೆಗಳು ಯಾವುದೇ ರೀತಿಯಲ್ಲೂ ತೊಂದರೆ ಉಂಟು ಮಾಡುವುದಿಲ್ಲ ಎಂಬುದನ್ನು ವಿವರಿಸಲು ಸರ್ಕಾರ ಪ್ರಯತ್ನಿಸಿದೆ ಎಂದು ಸಚಿವರು ತಿಳಿಸಿದರು ಕಾಯ್ದೆಗಳಲ್ಲಿ ಕೆಲವು ಬದಲಾವಣೆ ತರುವ ಸಂಬಂಧ ಪ್ರಸ್ತಾವನೆಗಳ ಕರಡನ್ನು ರೈತ ಮುಖಂಡರಿಗೆ ಕಳುಹಿಸಿಕೊಟ್ಟರೂ ಅದನ್ನು ತಿರಸ್ತರಿಸಲಾಗಿದೆ ರೈತರಲ್ಲಿನ ಕಳವಳ ನಿವಾರಿಸಲು ಕೈಗೊಳ್ಳಬೇಕಾದ ತ್ರಮಗಳು ಏನೆಂಬುದನ್ನು ಸಲಹೆ ರೂಪದಲ್ಲಿ ನೀಡುವಂತೆ ರೈತ ಮುಖಂಡರನ್ನು ಕೋರಲಾಗಿದೆ ಆದರೆ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂಬ ಒತ್ತಾಯಕ್ಕೆ ಅವರು ಕಟ್ಲು ಬಿದ್ದಿದ್ದಾರೆ ಎಂದು ನರೇಂದ್ರಸಿಂಗ್ ತೋಮರ್ ಹೇಳಿದರು ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ ಕೃಷಿ ಕಾಯ್ಲೆಗಳು ಎಪಿಎಂಸಿಗಳ ಕಾರ್ಯವೈಖರಿ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರುವುದಿಲ್ಲ ಮಂಡಿ ವ್ಯವಸ್ಟೆ ಯಥಾವತ್ತಾಗಿ ಮುಂದುವರೆಯಲಿದೆ ಎಂದು ಸ್ಪಷ್ಷಪಡಿಸಿದ್ದಾರೆ ಮಾರುಕಟ್ಲೆಯಲ್ಲಿ ರೈತರ ಉತ್ಪನ್ನಗಳಿಗೆ ದರ ಕುಸಿದಾಗ ಸರ್ಕಾರ ಮಧ್ಯ ಪ್ರವೇಶಿಸಿ ಕನಿಷ್ವ ಬೆಂಬಲ ಬೆಲೆ ಮೂಲಕ ಖರೀದಿಸುವ ವ್ಯವಸ್ಥೆ ಅಭಾದಿತವಾಗಿ ಮುಂದುವರಿಯಲಿದೆ ಎಂದು ಅವರು ಹೇಳಿದರು

ರಾಜನಾಥ್ ಸಿಂಗ್ ಅವರು ತಮ್ಮ ಭಾಷಣದಲ್ಲಿ ಸೈಬರ್ ಭದ್ರತೆ ಮತ್ತು ಸೇನಾ ಔಷಧಗಳು ಇಂದು ನಮ್ಮ ಮುಂದಿರುವ ಪ್ರಮುಖ ಸವಾಲುಗಳಾಗಿವೆ ಎಡಿಎಂಎಂ ಪ್ಲಸ್ ದೇಶಗಳಿಗೆ ಆಸಿಯಾನ್ ನೇರ ಸಂವಹನ ಮೂಲಸೌಕರ್ಯ ವಿಸ್ತರಣೆಗಾಗಿ ತ್ರಮ ತೆಗೆದುಕೊಂಡಿರುವುದು ಸ್ವಾಗತಾರ್ಪ ಜೈವಿಕ ಭಯೋತ್ಪಾದನೆ ಮಾನವ ಕಳ್ಳಸಾಗಣೆ ಮತ್ತು ಸಾಂಕಾಮಿಕ ರೋಗಗಳ ಬೆದರಿಕೆಗಳನ್ನು ಸಮರ್ಥವಾಗಿ ಎದುರಿಸಲು ಪ್ರಯತ್ನಗಳು ಮುಂದುವರಿಯ ಬೇಕಾದ ಅಗತ್ಕವಿದೆ ಎಂದು ಹೇಳಿದ್ದಾರೆ

ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಇಂದು ಮುಕ್ತಾಯಗೊಳ್ಳಲಿದ್ದು ಕೊನೆಯ ದಿನ ಪಲವು ಮಹತ್ವದ ಮಸೂದಗಳಿಗೆ ಅನುಮೋದನೆ ನೀಡಲಾಯಿತು

ಪೂರಕ ಆಯವ್ಯಯದ ಮೇಲಿನ ಚರ್ಚೆಗೆ ಉತ್ತರಿಸಿದ ಗೃಪ ಸಚಿವ ಬಸವರಾಜ ಬೊಮ್ಮಾಯಿ ತೆರಿಗೆ ಪಾಲಿನ ಪಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿಯಿಂದಲೂ ಅನ್ಯಾಯ ಅಥವಾ ತಾರತಮ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಕೊರೊನಾ ಬಿಕ್ಕಟ್ಟನ ಹಿನ್ನೆಲೆಯಲ್ಲಿ ಎಲ್ಲಾ ರಾಜ್ಯಗಳಂತೆ ಕೇಂದ್ರದಲ್ಲೂ ಆದಾಯ ಕಡಿಮೆ ಇದೆ ಆದರೆ ಕರ್ನಾಟಕಕ್ಕೆ ಸಿಗಬೇಕಾದ ಪಾಲು ದೊರೆತಿದೆ ಮುಂದೆ ಕೂಡ ಸರಿಯಾದ ಪಾಲು ಪಡೆದುಕೊಳ್ಳಲಾಗುವುದು ಎಂದು ಅವರು ಪೇಳಿದರು